ಇದಕ್ಕೂ ಮುನ್ನ ವಿಮಾನ ನಿಲ್ಲಾಣದಲ್ಲಿ ಪ್ರಧಾನಿ ಅವರಿಗೆ ದಿಪಚಾರಿಕ ಗೌರವ ರಕ್ಷೆ ನೀಡಲಾಯಿತು ಜಲವಿದ್ನುಚ್ಚಕ್ಕಿ ಬಾಹ್ಲಾಕಾಶ ಸೇರಿದಂತೆ ವಿವಿಧ ಸಹಕಾರ ಯೋಜನೆಗಳಿಗೆ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ಎರಡು ದಿನಗಳ ಭೇಟ ಸಂದರ್ಭದಲ್ಲಿ ಹಲವಾರು ಮಹತ್ತದ ಒಡಂಬಡಿಕೆಗಳಿಗೆ ಅಂಕಿತ ಹಾಕುವ ಸಾಧ್ಯತೆ ಇದೆ ಎಂದು ವಕ್ಷಾರರು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡೂ ರಾಷ್ಲಗಳ ಕಾರ್ಯತಂತ್ರ ಪಾಲುದಾರಿಕೆ ಮತ್ತು ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಪ್ರಧಾನಿ ಮೋದಿ ಹೇಳದ್ದಾರೆ ಭಾರತ ಭೂತಾನ್ ನಡುವೆ ಮೊದಲನೇ ಹಂತದಲ್ಲಿ ರುಷೇ ಕಾರ್ಡ್ ಉದ್ವಾಟನೆ ಮಾಡಿದ ನಂತರ ಭೂತಾನ್ನಲ್ಲಿರುವ ರಾಯಲ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಪ್ರಧಾನಿ ಸರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಎರಡನೇ ಬಾರಿಗೆ ಅಧಿಕಾರಕ್ಷೆ ಬಂದ ನಂತರ ಪ್ರಧಾನಿ ಅವರು ಭೂತಾನ್ಗೆ ನೀಡುತ್ತಿರುವ ಪ್ರಥಮ ಭೇಟಿ ಇದಾಗಿದೆ

ವೆಂಕಯ್ಲನಾಯ್ಡ ಅವರು ಬಾಲ್ಲಿಕ್ ವಲಯದ ಮೂರು ರಾಷ್ಲಗಳಿಗೆ ಇಂದು ಅಧಿಕೃತ ಪ್ರವಾಸ ಆರಂಭಿಸಿದರು ಲಿಥುವೇನಿಯಾ ಲಾತ್ವಿಯಾ ಮತ್ತು ಎಸ್ಲೋನಿಯಾ ರಾಷ್ಷಗಳಿಗೆ ಭೇಟಿ ನೀಡಲಿರುವ ಅವರು ದ್ವಿಪಕ್ಷೀಯ ಬಾಂಧವ್ಯ ವೃದ್ದಿ ಕುರಿತಂತೆ ಉನ್ನತ ಮಟ್ಲದ ನಿಯೋಗದ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ

ಮೂರು ದೇಶಗಳ ಜೊತೆ ಭಾರತದ ಬಾಂಧವ್ಯ ವೃದ್ದಿ ಹಾಗೂ ಸಾಂಸ್ಟತಿಕ ಚಟುವಟಿಕೆಗಳ ವಿನಿಮಯದ ಬಗ್ಗೆಯೂ ಅವರು ಸಮಾಲೋಚನೆ ನಡೆಸಲಿದ್ದಾರೆ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆ ಹಾಗೂ ಅನ್ನೇಷಣಾ ವಲಯಗಳಲ್ಲಿ ಆ ದೇಶಗಳಿಗೆ ಭಾರತ ನೆರವು ಮತ್ತು ಸಹಕಾರವನ್ನು ನೀಡಲಿದೆ ಎಂದು ವಿದೇಶಾಂಗ ಇಲಾಖೆ ವಕ್ತಾರರು ತಿಳಿಸಿದ್ದಾರೆ

ವಿಶ್ವಸಂಸ್ಥೆಯ ಭದ್ರತಾ ಮಂಡಳ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಯಿತು ಎಂದು ಸೈಯದ್ ಅಕ್ಷರುದ್ವಿನ್ ಹೇಳಿದ್ದಾರೆ ಕಾತ್ನೀರ ವಿಷಯವಾಗಿ ನಿನ್ನೆ ನಡೆದ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಅನಧಿಕೃತ ಗೋಷ್ಣತಾ ಸಭೆಯಲ್ಲಿ ಶಾಕ್ಷತ ಸದಸ್ಯ ರಾಷ್ಷಗಳು ಭಾರತವನ್ನು ದೆಂಬಲಿಸಿವೆ ಇದರಿಂದಾಗಿ ಭಾರತದ ವಿರುದ್ದ ದೂರು ಸಲ್ಲಿಸುವ ಯತ್ನ ಮಾಡಿದ್ದ ಪಾಕಿಸ್ತಾನಕ್ಕೆ ಭಾರೀ ಹಿನ್ನೆಡೆ ಉಂಟಾಗಿದೆ

ಪಾಕಿಸ್ತಾನದಲ್ಲಿ ಭಯೋತ್ವಾದಕ ಚಟುವಟಕೆಗಳು ನಡೆಯುತ್ತವೆ ಎಂಬ ಅಂಶವನ್ನು ಅಲ್ಲಿನ ಸರ್ಕಾರವೇ ಇತ್ತೀಚೆಗೆ ಬಹಿರಂಗಪಡಿಸಿತ್ತು ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆ ದ್ವಿಪಕ್ಷೀಯ ಮಾತುಕತೆಯ ಬಗ್ಗೆ ಯಾವುದೇ ನಿರ್ಧಾರ ಪ್ರಕಟಿಸಿಲ್ಲ ಪಾಕಿಸ್ತಾನದಲ್ಲಿ ಭಯೋತ್ವಾದಕ ಚಟುವಟಕೆಗಳು ಸಂಪೂರ್ಣವಾಗಿ ನಿಲ್ಲುವವರೆಗೆ ಮಾತುಕತೆ ಇಲ್ಲ ಎಂಬ ಅಂಶವನ್ನು ಭಾರತ ಪುನರುಚ್ಚರಿಸಿದೆ ಜಮ್ನ ಕಾಶ್ನೀರ ಹಾಗೂ ಲಡಾಕ್ ಅಭಿವೃದ್ದಿ ಕುರಿತಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಹಾಗೂ ನಿರ್ಣಯಕ್ಷೆ ಅಲ್ಲಿನ ಜನತೆ ಬೆಂಬಲ ನೀಡಿದ್ದಾರೆ ಪರಿಸ್ಲಿತಿ ಈಗ ತಿಳಿಯಾಗಿದ್ದು ಜನ ಜೀವನ ಸಾಮಾನ್ನವಾಗಿದೆ ಎಂಬ ಅಂಶವನ್ನು ವಿಶ್ವಸಂಸ್ಥೆಗೆ ಭಾರತ ಮನವರಿಕೆ ಮಾಡಿಕೊಟ್ಲದೆ

ಇನ್ನು ಮುಂದೆಯೂ ಹಾಗೆಯೇ ಇರಲದೆ ಎಂದು ಪುನರುಚ್ಚರಿಸಿದರು ಜಮ್ನು ಕಾಶ್ನೀರದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತಿಯುತವಾಗಿದ್ದು ಕಾನೂನು ಮತ್ತು ಸುವ್ಲವಸ್ಥೆ ನಿಯಂತ್ರಣದಲ್ಲಿದೆ ಆದರೆ ಕೆಲವರು ಕಾತ್ನೀರದಲ್ಲಿನ ಪರಿಸ್ಥಿತಿ ಕುರಿತು ವಾಸ್ತವಕ್ಕೆ ದೂರವಾದ ವದಂತಿಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಪಾಕಿಸ್ತಾನದ ವಿರುದ್ದ ಆರೋಪಿಸಿದರು ಐದು ಶಾಶ್ತತ ಸದಸ್ಯ ರಾಷ್ಸಗಳ ಪೈಕಿ ಚೀನಾ ಮಾತ್ರ ಪಾಕಿಸ್ತಾನಕ್ಕೆ ಬೆಂಬಲ ವ್ಯಕ್ತಪಡಿಸಿತು ಎಂದು ಅವರು ಹೇಳಿದರು ನಿನ್ನೆ ನಡೆದ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆಯಾಗಿರುವುದು ಆ ರಾಷ್ಲದ ಪಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಪಾಕಸ್ತಾನದ ಡಾನ್ ಪತ್ರಿಕೆ ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಸಭೆಯಲ್ಲಿ ಪರಿಸ್ವಿತಿ ಪಾಕಸ್ತಾನದ ಪರ ಇಲ್ಲ ಎಂದು ವರದಿ ಮಾಡಿದೆ ಜಮ್ಲಿ ಕಾಶ್ವೀರ ವಿಷಯವಾಗಿ ಕೇವಲ ಚೀನಾ ಮಾತ್ರ ಪಾಕಿಸ್ತಾನವನ್ನು ಬೆಂಬಲಿಸಿದೆ ಆದರೆ ಸಮಿತಿಯ ಇತರ ನಾಲ್ಲು ಶಾಕ್ಷತ ಸದಸ್ಯ ರಾಷ್ಷಗಳಾದ ಬ್ರಿಟನ್ ಫ್ರಾನ್ಸ್ ರಷ್ಯಾ ಮತ್ತು ಅಮೆರಿಕಾ ನಿಲುವು ಭಾರತದ ಪರವಾಗಿದೆ ಕಾಶ್ನೀರ ವಿಷಯವನ್ನು ದ್ವಿಪಕ್ಷೀಯ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂತೆ ಆ ರಾಷ್ಟಗಳು ಸೂಚಿಸಿವೆ ಎಂದು ಡಾನ್ ವರದಿ ಮಾಡಿದೆ

ಪಾಕಿಸ್ತಾನದ ಇತರ ರಾಷ್ಷಗಳ ಮನವೊಲಿಸುವ ಪ್ರಯತ್ನಕ್ಷೆ ಸಕರಾತ್ನಕ ಬೆಂಬಲ ದೊರೆಯದೇ ಇರುವುದು ದುರದ್ವಷ್ಷಕರ ಎಂಬ ವರದಿಗಳು ಅಲ್ಲಿನ ಪಲವಾರು ವ್ಯತ್ತಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಅಲ್ಲದೆ ಇಸ್ಲಾಮಿಕ್ ಸಂಘಟನೆಯ ರಾಷ್ಲಗಳೂ ಸಹ ಬೆಂಬಲಿಸುವುದು ಕಷ್ಲ ಎಂಬ ವಿಚಾರವನ್ನು ಅಲ್ಲಿನ ಪತ್ರಿಕೆಗಳು ಬಿಂಬಿಸಿವೆ ಕೇಂದ್ರ ಗುಪ್ತಚರ ಇಲಾಖೆಯ ಸೂಚನೆಯಂತೆ ಬೆಂಗಳೂರು ಸೇರಿದಂತೆ ದೇಶದ ಪಲವು ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ದೆಂಗಳೂರು ನಗರದಲ್ಲಿ ಎಲ್ಲ ಮುಂಜಾಗ್ರತಾ ್ರಮ ಕೈಗೊಳ್ಳಲಾಗಿದೆ ಆಯಕಟ್ಟನ ಪ್ರದೇಶಗಳಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ ಎಂದು ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ದೆಹಲಿಯಲ್ಲಿಂದು ಹೇಳಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ ನಂತರ ಮುಖ್ಯಮಂತ್ರಿ ಅವರು ಈ ವಿಷಯ ತಿಳಿಸಿದರು

ಆರ್ ಸುಬ್ರಹ್ಮಣ್ಯಂ ತಿಳಿಸಿದ್ದಾರೆ

ಸೋಮವಾರದಿಂದ ಶಾಲಾ ಕಾಲೇಜುಗಳು ಹಂತಹಂತವಾಗಿ ಆರಂಭಗೊಳ್ಳಲಿದ್ದು ಸಾರ್ವಜನಿಕ ಸಾರಿಗೆ ಸೇವೆ ಕೂಡ ಪುನರ್ ಆರಂಭಗೊಳ್ಳಲಿದೆ ನಿನ್ನೆಯಿಂದ ಸರ್ಕಾರಿ ಕಚೇರಿಗಳು ಕಾರ್ಯ ನಿರ್ವಹಿಸುತ್ತಿದ್ದು ದೂರವಾಣಿ ಸಂಪರ್ಕವನ್ನು ಹಂತಹಂತವಾಗಿ ಒದಗಿಸಲಾಗುತ್ತಿದೆ ಎಂದು ವಿವರ ನೀಡಿದರು ಮಹಾರಾಷ್ಸದ ವಾರ್ಧಾ ಜಿಲ್ಲೆಯ ಸೇವಾ ಗ್ರಾಮದಲ್ಲಿರುವ ಮಹಾತ್ಮಾಗಾಂಧಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸುವರ್ಣ ಮಹೋತ್ತವದಲ್ಲಿಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಪಾಲ್ಗೊಂಡು ಭಾಷಣ ಮಾಡಿದರು ಮಹಾತ್ಗಾಂಧೀಜಿಯವರ ಕೊಡುಗೆಯನ್ನು ಸ್ತರಿಸಿದ ಅವರು ಆರೋಗ್ಗಿವಲಯದಲ್ಲಿ ಅನೇಕ ಮಹತ್ವದ ಸಂಶೋಧನೆಗಳು ನಡೆದಿದ್ದು ಎಲ್ಲರಿಗೂ ಆರೋಗ್ಗ ನೀಡುವ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದರು ಮಹಾರಾಷ್ಟ ರಾಜ್ಯಪಾಲ ವಿದ್ನಾಸಾಗರ್ ರಾವ್ ಮತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಪ ಕಾರ್ಯಕ್ರಮದಲ್ಲಿ ಉಪ್ಪುತರಿದ್ದರು ಮಹಾತ್ಗಾಂಧಿ ವೈದ್ಯಕೀಯ ವಿಚ್ವಾನಗಳ ಸಂಸ್ಥೆ ತನ್ನ ಗುಣಮಟ್ಟದ ಆರೋಗ್ಯ ಸೇವೆ ಹಾಗೂ ಸಮುದಾಯ ಆಧಾರಿತ ವೈದ್ಯಕೀಯ ಶಿಕ್ಷಣಕ್ಕಾಗಿ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ

ರಾಷ್ಷಪತಿ ಅವರು ಈ ಭೇಟಿಯ ಸಂದರ್ಭದಲ್ಲಿ ಸೇವಾ ಗ್ರಾಮದಲ್ಲಿರುವ ರಾಷ್ಟಪಿತ ಮಹಾತ್ವಗಾಂಧೀಜೆ ಅವರ ಬಾಪು ಕುಟೀರಕ್ಕೂ ಭೇಟಿ ನೀಡಲಿದ್ದಾರೆ

ವೈಯಕ್ತಿಕವಾಗಿ ಲಖನೌ ನಗರದಲ್ಲಿ ಪಾಸ್ಸಿಕ್ ವಸ್ತುಗಳನ್ನು ಬಳಸುವವರಿಗೆ ಒಂದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲು ಮಹಾನಗರ ಪಾಲಿಕೆ ಮುಂದಾಗಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಲಖನೌ ಮಹಾನಗರ ಪಾಲಿಕೆ ನಿನ್ನೆಯಿಂದ ಎಲ್ಲಾ ಅಂಗಡಿ ಮುಂಗಟ್ಟುಗಳಿಗೆ ನೋಟಸ್ ನೀಡಿದ್ದು ಪಾಸ್ಲಿಕ್ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವಂತೆ ಸೂಚಿಸಿದೆ

ಭಾರತದ ವನಿತೆಯರು ಮುಂಚೂಣಿಯಲ್ಲಿದ್ದಾರೆ